ಸ್ವಚ್ನ ಭಾರತದ ಮಹಾತ್ಮಾಗಾಂಧಿ ಅವರ ಕನಸನ್ನು ಸಾಕಾರಗೊಳಿಸುವ ನಿಟ್ಟನಲ್ಲಿ ರಾಷ್ಟವ್ಯಾಪಿ ಸ್ವಚ್ನತಾ ಹೀ ಸೇವಾ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ

ಜಮ್ಮ ಕಾಶ್ಮೀರದಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ಮುನಿಸಿಪಲ್ ಸಂಸ್ವೆಗಳ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗದಿಂದ ವೇಳಾಪಟ್ಟ ಪ್ರಕಟಣೆ

ಪೊಲೆಂಡ್ನಲ್ಲಿ ಸಿಲೆಸಿಯನ್ ಮುಕ್ತ ಬಾಕ್ಸಿಂಗ್ ಸ್ವರ್ಧಾವಳಿಯಲ್ಲಿ

ರಾಷ್ಟಪಿತ ಮಹಾತ್ಮಾ ಗಾಂಧಿ ಅವರ ಸ್ವಚ್ಛ ಭಾರತದ ಕನಸನ್ನು ಸಾಕಾರಗೊಳಿಸಲು ನೈರ್ಮಲ್ಚಕ್ಕಾಗಿ ಜನತೆಯನ್ನು ಒಗ್ಗೂಡಿಸುವುದು ಅಭಿಯಾನದ ಗುರಿಯಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ವರೆನ್ಸ್ ಮೂಲಕ ಮಾತನಾಡಿ ದಿನನಿತ್ಯದ ಬದುಕಿನಲ್ಲಿ ಸ್ವಚ್ಛತೆಯನ್ನು ಒಂದು ಅಭ್ಯಾಸವಾಗಿ ರೂಢಿಸಿಕೊಳ್ಳುವ ಅಗತ್ತವಿದೆ ಎಂದು ಹೇಳಿದರು

ಸ್ವಜ್ಞತಾಹೀ ಸೇವಾ ಅಭಿಯಾನಕ್ಕೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಐಟಿಬಿಪಿ ಯೋಧರು ಶಾಲಾ ಮಕ್ಕಳು ಹಾಲು ಮತ್ತು ಕೃಷಿ ಸಹಕಾರ ಸಂಸ್ವೆಗಳ ಸದಸ್ದರು ಮತ್ತಿತರರೊಂದಿಗೆ ಸಂವಾದ ನಡೆಸಿದರು ಆ ಬಳಿಕ ಪ್ರಧಾನಮಂತ್ರಿಯವರು ದೆಹಲಿಯ ಪಹಾಡ್ಗಂಜ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಉನ್ನತ ಪ್ರೌಢಶಾಲೆಯ ಆವರಣವನ್ನು ಕಸ ಗುಡಿಸಿ ಸ್ವಚ್ಛಗೊಳಿಸಿದರು

ನಡ್ಡಾ ಹೇಳಿದ್ದರೆ

ಸ್ವಜ್ಞತಾ ಹೀ ಸೇವಾ ಅಭಿಯಾನದ ಭಾಗವಾಗಿ ದೆಹಲಿಯ ನಿರ್ಮಾಣ್ ಭವನ್ನಲ್ಲಿ ನಿನ್ನೆ ಆರೋಗ್ಯ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಜೊತೆಗೂಡಿ ನಡ್ಡಾ ಶ್ರಮದಾನ ಮಾಡಿದರು ಜಮ್ಮ ಕಾಶ್ಮೀರದ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ರಾಜ್ಯವನ್ನು ಬಯಲು ಶೌಚ ಮುಕ್ತ ಎಂದು ಘೋಷಿಸಿ ಈ ಸಾಧನೆ ಮಾಡಿದ ರಾಜ್ಯ ಆಡಳಿತವನ್ನು ಅಭಿನಂದಿಸಿದ್ದಾರೆ

ರಾಜ್ವಪಾಲರು ಶ್ರೀನಗರದಲ್ಲಿ ನಿನ್ನೆ ಸಾರ್ವಜನಿಕ ಜಾಗೃತಿ ಮತ್ತು ಸಮುದಾಯ ಪಾಲ್ಗೊಳ್ಳುವಿಕೆಗಾಗಿ ಸ್ವಜ್ಜತಾ ಹೀ ಸೇವಾ ಪಾಕ್ಷಿಕ ಅಭಿಯಾನಕ್ಕೆ ಚಾಲನೆ ನೀಡಿದರು

ಜನತೆಯ ಮನೋಭಾವದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಮಹತ್ತರ ಬದಲಾವಣೆ ಉಂಟು ಮಾಡಿದೆ ಎಂದು ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಹೇಳಿದರು

ಆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಶಲೀನ್ ಕಬ್ರ ಶ್ರೀನಗರದಲ್ಲಿ ನಿನ್ನೆ ಚುನಾವಣಾ ವೇಳಾ ಪಟ್ಟಿ ಪ್ರಕಟಿಸಿದರು

ರಾಜ್ಯದಲ್ಲಿ ಮುಂಬರುವ ಪಂಚಾಯತ್ ಪಾಗೂ ಮುನಿಸಿವಲ್ ಚುನಾವಣೆಗಳನ್ನು ಬಹಿಷ್ತರಿಸುವುದಾಗಿ ನ್ನಾಷನಲ್ ಕಾನ್ವರೆನ್ಸ್ ಮತ್ತು ಪಿಡಿಪಿ ಈಗಾಗಲೇ ಪ್ರಕಟಿಸಿವೆ

ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ಇಚ್ಚೆಯನ್ನು ಬಿಜೆಪಿ ವ್ಯಕ್ತಪಡಿಸಿದ್ದು ಚುನಾವಣೆ ಬಹಿಷ್ಕರಿಸುವ ಎನ್ಸಿ ಮತ್ತು ಪಿಡಿಪಿ ನಿರ್ಧಾರವನ್ನು ಟೀಕಿಸಿದೆ

ಶರ್ಮಾ ಹೇಳಿದ್ದಾರೆ ಅವರು ಇಂಧೋರ್ನಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿ ಈ ಯೋಜನೆಯ ಮೊದಲ ವ್ವವಸ್ವೆಯನ್ನು ಜಮ್ಮು ವಲಯದಲ್ಲಿ ಅನುಷ್ಟಾನಗೊಳಿಸಲಾಗುವುದು ಎಂದು ಹೇಳಿದರು ಕಾಲಮಿತಿಯಲ್ಲಿ ಈ ಪ್ರದೇಶಗಳಲ್ಲಿ ಗಡಿ ನಿರ್ವಹಣೆಯ ಅಕ್ಕುತ್ತಮ ತಂತ್ರಜ್ಞಾನಗಳ ಸರ್ವೇಕ್ಷಣ ಯೋಜನೆಯನ್ನು ಬಿಎಸ್ಎಫ್ ವಿಸ್ತರಿಸಲಿದೆ ಎಂದು ಅವರು ತಿಳಿಸಿದರು

ಈ ಯೋಜನೆ ಬ್ರಿಟಿಷ್ ಸಂಸ್ಥೆ ಹಾಗೂ ಇಸ್ತೋದ ವಾಣಿಜ್ವಕ ವಿಭಾಗವಾದ ಆ್ಬಂಟ್ರಿಕ್ಸ್ ನಿಗಮದ ವಾಣಿಜ್ವಕ ಒಪ್ಪಂದವಾಗಿದೆ

ಈ ವಾಪಕ ಯಾವುದೇ ಭಾರತೀಯ ಉಪಗ್ರಹವನ್ನು ಕೊಂಡೊಯ್ನುತ್ತಿಲ್ಲ ಅರಣ್ಯ ಭೂ ಬಳಕೆ ಹಿಮ ಪ್ರದೇಶ ಪ್ರವಾಪ ಮತ್ತು ವಿಕೋಪಗಳನ್ನು ಗುರುತಿಸುವಲ್ಲಿ ನೋವಾಸಾರ್ ನೆರವಾಗುವುದು

ಸಮಾವೇಶದಲ್ಲಿ ಭಾಗವಹಿಸಲಿರುವ ಪ್ರವಾಸಿ ಭಾರತೀಯರು ಕುಂಭಮೇಳ ಹಾಗೂ ಗಣರಾಜ್ಜೋತ್ಸವದ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರವಾಸಿ ಭಾರತೀಯ ದಿವಸ್ ಭಾರತದ ಅಭಿವೃದ್ಧಿಯಲ್ಲಿ ಮಪತ್ವದ ಪಾತ್ರ ಹೊಂದಿದೆ ಎಂದು ವಿದೇತಾಂಗ ಸಚಿವೆ ಸುಷ್ನಾ ಸ್ವರಾಜ್ ತಿಳಿಸಿದರು ಉತ್ತರ ಪ್ರದೇಶ ಮುಖ್ಚಮಂತ್ರಿ ಯೋಗಿ ಆದಿತ್ತನಾಥ್ ಹಾಗೂ ವಿದೇಶಾಂಗ ಸಚಿವರ ಜಂಟಿ ಪತ್ರಿಕಾಗೋಷ್ಟಿಯಲ್ಲಿ ಈ ವಿಷಯ ತಿಳಿಸಿದ್ದಾರೆ ಬಿಪಾರದ ಬೋದ್ಗಯಾದಲ್ಲಿ ಕಾಲಚಕ್ರ ಮೈದಾನದ ಬಳಿ ಮುಚ್ಚಿದ್ದ ಶೌಚಾಲಯವೊಂದರಿಂದ ಜೀವಂತ ಬಾಂಬ್ವೊಂದನ್ನು ಎನ್ಐಎ ತಂಡ ನಿನ್ನೆ ವಶಪಡಿಸಿಕೊಂಡಿದೆ

ಬಾಂಬ್ ಇಡಲಾಗಿದ್ದ ಸ್ಥಳವನ್ನು ಗುರುತಿಸಲು ಅವನೊಂದಿಗೆ ಎನ್ಐಎ ತಂಡ ಕೋಲ್ತಾದಿಂದ ಬೋದ್ ಗಯಾಗೆ ಬಂದಿತ್ತು ಎಂದು ಮೂಲಗಳು ತಿಳಿಸಿವೆ ಬಾಂಬ್ ನಿಷ್ಕಿಯಗೊಳಿಸಲು ತಂಡವೊಂದಕ್ಕೆ ಸೂಚಿಸಲಾಗಿದೆ ಅಸ್ಲಾಂ ಸರ್ಕಾರ ಕೈಮಗ್ಗ ವಲಯಕ್ಕೆ ಮ್ರೋತ್ಸಾಹ ನೀಡುವ ಸಲುವಾಗಿ ಸ್ವಯಂ ನೆರವು ತಂಡಗಳಿಗೆ ಪಣಕಾಸು ನೆರವು ಒದಗಿಸಲಿದೆ

ಅರ್ಜೆಂಟೀನಾದಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ಯುವ ಒಲಂಪಿಕ್ ಕ್ರೀಡೆಗಳಿಗೆ ಅರ್ಹತೆ ಪಡೆದಿರುವ ಭಾರತದ ಏಕ ಮಾತ್ರ ಬಾಕ್ಸರ್ ಮಾಜಿ ವಿಶ್ವ ಚಾಂಪಿಯನ್ ಜ್ಯೋತಿ ಅವರು ಮೋಲೆಂಡ್ನ ಟಾಟಿಯಾನಾ ಪ್ಲೂಟಾ ಅವರನ್ನು ಮಣಿಸಿ ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡರು ಓರಿಯರ ವಿಭಾಗದಲ್ಲಿ ಮಾಜಿ ವಿಶ್ವಚಾಂಪಿಯನ್ ಸರಿತಾ ದೇವಿ ಕಂಚಿನ ಪದಕ ಪಡೆದರು

ಭಾರತ ಮಂಗಳವಾರದಂದು ಹಾಂಗ್ಕಾಂಗ್ ವಿರುದ್ದದ ಪಂದ್ಯದೊಂದಿಗೆ ಏಷ್ತ ಕಪ್ನ ತನ್ನ ಹೋರಾಟವನ್ನು ಆರಂಭಿಸಲಿದೆ